ಯಾವುದೇ

ನಿರ್ದಿಷ್ಪ ಭಾಷೆಯ ಹೇರಿಕೆ ಮಾಡುವ ಪ್ರಶ್ನೆ ಇಲ್ಲ ವಿದೇಶಾಂಗ ಸಚಿವ ಎಸ್

ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಲಂಡನ್ನ ಓವಲ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ಹಿ

ಭೂಸೇನಾ ಮುಖ್ಯಸ್ವ ಜನರಲ್ ಬಿಪಿನ್ ರಾವತ್ ಅವರು ಸಹ ಸಚಿವರೊಂದಿಗೆ ತೆರಳಲಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಕಾರಾಕೋರಂ ವಲಯದಲ್ಲಿರುವ ಸಿಯಾಚಿನ್ ಜಗತ್ತಿನ ಅತಿ ಎತ್ತರದ ಸೇನಾ ನೆಲೆಯಾಗಿದೆ ಭೇಟಿ ವೇಳೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹಿರಿಯ ಸೇನಾಧಿಕಾರಿಗಳು ಮತ್ತು ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ

ಶೋಪಿಯಾನ್ ಜಿಲ್ಲೆಯ ಮೋಲು ಚಿತ್ರಗಾಂ ಪ್ರದೇಶದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಉಗ್ರರು ಹತರಾಗಿದ್ದು ಅವರ ಮೃತದೇಹಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇವರು ಯಾವ ಭಯೋತ್ವಾದನಾ ಸಂಘಟನೆಗೆ ಸೇರಿದವರು ಎಂಬ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ ಎಂದು ಸೇನಾ ಮೂಲಗಳು ತಿಳಿಸಿವೆ ಈ ಭಾಗದಲ್ಲಿ ಸೇನಾಪಡೆಯ ಕ್ಷಿಪ್ರ ಕಾರ್ಯಾಚರಣೆ ತಂಡ ತೆರಳುತ್ತಿದ್ದ ವೇಳೆ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿದ್ದು ಇದಕ್ಕೆ ಸೇನಾಪಡೆ ಪ್ರತಿ ದಾಳಿ ನಡೆಸಿದೆ

ಜಮ್ಮು ಮತ್ತು ಕಾಶ್ಮೀರ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಅವರು ಕಳೆದ ವಾರ ಆನ್ಲ್ವೆನ್ ನೋಂದಣಿ ಪ್ರಕ್ರಿಯೆಗೆ ಚಾಲನೆ ನೀಡಿದರು

ಕೇಂದ್ರ ಸರ್ಕಾರದ ನೂತನ ಶಿಕ್ಷಣ ನೀತಿ ಕುರಿತು ಜನರು ಸಾಕಷ್ಟು ಅಧ್ಯಯನ ವಿಶ್ಲೇಷಣೆ ಮತ್ತು ಚರ್ಚೆ ನಡೆಸಬೇಕು ಯಾವುದೇ ದಿಧೀರ್ ನಿರ್ಧಾರ ತೆಗೆದುಕೊಳ್ಳಬಾರದು ಎಂದು ಉಪರಾಷ್ಟ ಪತಿ ಎಂ ವೆಂಕಯ್ಯ ನಾಯ್ಡು ಹೇಳಿದ್ದಾರೆ ಶಾಲಾ ಪಕ್ಕಗಳ ಹೊರೆ ಇಳಿಕೆ ಕ್ರೀಡೆಗೆ ಉತ್ತೇಜನ ನೈತಿಕ ಶಿಕ್ಷಣ ಸ್ವಾತಂತ್ರ ಹೋರಾಟಗಾರರ ಕೊಡುಗೆ ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಭಾವ ಬೆಳೆಸುವುದು ಮುಂತಾದ ಅಂಶಗಳನ್ನು ನೂತನ ಶಿಕ್ಷಣ ನೀತಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ ಈ ಬಗ್ಗೆ ಅಧ್ಯಯನ ಮತ್ತು ಚರ್ಚೆ ಅಗತ್ಯ ಎಂದು ಅವರು ಹೇಳಿದ್ದಾರೆ ಮಹದಾಯಿ ಜಲವಿವಾದ ತ್ವರಿತ ಇತ್ಯರ್ಥ್ಯಕ್ಕಾಗಿ ಕರ್ನಾಟಕ ಸರ್ಕಾರ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಬೇಕು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ ಜೋಶಿ ತಿಳಿಸಿದ್ದಾರೆ ಕೇಂದ್ರ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮೊದಲ ಬಾರಿಗೆ ಹುಬ್ಬಳ್ಳಿಗೆ ಆಗಮಿಸಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ರಾಜ್ಯ ಸರ್ಕಾರ ಈ ವಿಚಾರವಾಗಿ ಸರ್ವಪಕ್ಷಗಳ ಸಭೆ ಕರೆದು ಅಭಿಪ್ರಾಯ ರೂಪಿಸಬೇಕು ವಿನಾಕಾರಣ ಕೇಂದ್ರವನ್ನು ದೂಷಣೆ ಮಾಡಬಾರದು ಸಮಸ್ಯೆ ಇತ್ಯರ್ಥ್ಯಕ್ಕೆ ತಾವು ಎಲ್ಲ ಸಹಕಾರ ನೀಡಲು ಸಿದ್ದವಿರುವುದಾಗಿ ಹೇಳಿದರು

ದೇಶದ ಯಾವುದೇ ಭಾಗದಲ್ಲಿ ಯಾವುದೇ ನಿರ್ದಿಷ್ಟ ಭಾಷೆಯ ಹೇರಿಕೆ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ತಿಳಿಸಿದ್ದಾರೆ ತ್ರಿಭಾಷಾ ಸೂತ್ರ ಅನುಷ್ಠಾನಕ್ಕೆ ಮುನ್ನ ರಾಜ್ಯ ಸರ್ಕಾರಗಳು ಮತ್ತು ಸಾರ್ವಜನಿಕರು ಸೇರಿದಂತೆ ಎಲ್ಲಾ ಭಾಗಿದಾರರ ಅಭಿಪ್ರಾಯ ಪಡೆದೇ ಮುಂದಡಿ ಇಡಲಾಗುವುದು ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಮಾನವ ಸಂಪನ್ಮೂಲ ಅಭಿವೃದ್ದಿ ಸಚಿವಾಲಯಕ್ಕೆ ಸಲ್ಲಿಸಲಾಗಿರುವ ರಾಷ್ಟೀಯ ಶಿಕ್ಷಣ ನೀತಿ ಕೇವಲ ಕರಡು ವರದಿಯಾಗಿದೆ ಜನಾಭಿಪ್ರಾಯ ಪಡೆದ ನಂತರವಷ್ಷೇ ಈ ಕರಡು ನೀತಿಯನ್ನು ಜಾರಿಗೊಳಿಸಲಾಗುವುದು ಎಂದು ಸಚಿವರು ತಮಿಳಿನಲ್ಲಿ ಟ್ಲೀಟ್ ಮಾಡಿದ್ದಾರೆ ಈ ಮಧ್ಯೆ ಶಿಕ್ಷಣ ಕಾರ್ಯದರ್ಶಿ ಆರ್ ಸುಬ್ರಮಣ್ಯಂ ಅವರು ಶಿಕ್ಷಣ ಸಂಸ್ತೆಗಳಲ್ಲಿ ಕೇಂದ್ರ ಸರ್ಕಾರ ಯಾವುದೇ ನಿರ್ದಿಷ್ವ ಭಾಷೆಯ ಹೇರಿಕೆ ಮಾಡುತ್ತಿಲ್ಲ ಎಂದು ಸ್ವ ಡ್ವಪದಿಸಿದ್ದಾರೆ ರಾಷ್ಟೀಯ ಶಿಕ್ಷಣ ನೀತಿಯು ಸರ್ಕಾರದ ಘೋಷಣಾ ನೀತಿಯಲ್ಲ ಸಮಿತಿ ಶಿಫಾರಸು ಮಾಡಿರುವ ಈ ಕರದು ನೀತಿಯನ್ನು ಸಾರ್ವಜನಿಕರ ಅಭಿಪ್ರಾಯ ಪಡೆದ ನಂತರವಷ್ಷೇ ಜಾರಿಗೊಳಿಸುವ ಕುರಿತು ಪರಿಶೀಲಿಸಲಾಗುವುದು ರಾಜ್ಯ ಸರ್ಕಾರಗಳೊಂದಿಗೆ ಸಮಾಲೋಚನೆ ನಡೆಸಿದ ನಂತರ ಶಿಕ್ಷಣ ನೀತಿಯನ್ನು ಅಂತಿಮಗೊಳಿಸಲಾಗುವುದು ಎಂದು ಅವರು ವಿವರ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲಾ ಭಾರತೀಯ ಭಾಷೆಗಳ ಸಮಾನ ಅಭಿವೃದ್ದಿಗಾಗಿ ಕಟಿಬದ್ದರಾಗಿದ್ದು ಯಾವುದೇ ಭಾಷೆಯ ಬಗ್ಗೆ ತಾರತಮ್ಮ ಮಾಡುತ್ತಿಲ್ಲ ಎಂದು ಅವರು ಹೇಳಿದ್ದಾರೆ ಜಾರ್ಖಂಡ್ನ ದುಮ್ಕಾ ಜಿಲ್ಲೆಯ ಕಥಾಲಿಯಾ ಅರಣ್ಯ ಪ್ರದೇಶದಲ್ಲಿ ನಕ್ಸಲರ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ನಿನ್ನೆ ಮುಂಜಾನೆ ಈ ಅರಣ್ನ ಪ್ರದೇಶದಲ್ಲಿ ನಕ್ಷಲರೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಸಶಸ್ತ್ರ ಸೀಮಾ ಬಲ ಎಸ್ಎಸ್ಬಿಯ ಓರ್ವ ಯೋಧ ಹುತಾತ್ಮರಾಗಿದ್ದರು ಗುಂಡಿನ ಚಕಮಕಿಯಲ್ಲಿ ನಾಲ್ವರು ನಕ್ವಲರಿಗೂ ಗುಂಡು ತಗುಲಿದ್ದು ಇಲ್ಲಿಯವರೆಗೆ ಇವರ ಮೃತದೇಹ ಪತ್ತೆಯಾಗಿಲ್ಲ ಗಾಯಗೊಂಡ ನಾಲ್ವರು ಯೋಧರನ್ನು ಚಿಕಿತ್ಸೆಗಾಗಿ ರಾಂಚಿ ಆಸ್ವತ್ರೆಗೆ ದಾಖಲು ಮಾಡಲಾಗಿದೆ ಎಂದು ದುಮ್ಕಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವೈ ಎಸ್ ರಮೇಶ್ ತಿಳಿಸಿದ್ದಾರೆ ಇಡೀ ಪ್ರದೇಶವನ್ನು ಸೇನಾಪಡೆಗಳು ಸುತ್ತುವರೆದಿದ್ದು ನಕ್ಪಲರ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಅವರು ತಿಳಿಸಿದ್ದಾರೆ ಮುಂಬರುವ ಮಹಾರಾಷ್ಟ್ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷ ಶಿವಸೇನಾ ಸಮಾನ ಸಂಖ್ಯೆಯ ಸ್ಥಾನಗಳನ್ನು ಹಂಚಿಕೊಳ್ಳಲಿವೆ ಎಂದು ಮಹಾರಾಷ್ಟ ಕಂದಾಯ ಸಚಿವ ಮತ್ತು ಬಿಜೆಪಿ ಹಿರಿಯ ನಾಯಕ ಚಂದ್ರಕಾಂತ್ ಪಾಟೀಲ್ ಹೇಳಿದ್ದಾರೆ ಮುಂಬೈನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು

ಯುನೈಟೆಡ್ ಕಿಂಗ್ಡಮ್ನ ನಾಲ್ಕು ಪರ್ವತಾರೋಹಿಗಳನ್ನು ಉತ್ತರಾಖಂಡ್ನ ಪಿಥೋರ್ಫರ್ ಜಿಲ್ಲೆಯಲ್ಲಿ ರಕ್ಷಿಸಲಾಗಿದೆ ಇವರು ನಂದಾದೇವಿ ಪಿಕ್ಸ್ಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರು

ಕಾಣೆಯಾದವರು ಆಸ್ಟ್ರೇಲಿಯಾ ಬ್ರಿಟನ್ ಯುನೈಟೆಡ್ ಸ್ಟೇಟ್ಸ್ ಮತ್ತು ಭಾರತದವರಾಗಿದ್ದಾರೆ ಶನಿವಾರ ಅವರುಗಳು ತಮ್ಮ ಮೂಲ ಶಿಬಿರಕ್ಕೆ ಹಿಂತಿರುಗದೇ ಹೋದಾಗ ಹುಡುಕಾಟದ ಕಾರ್ಯಾಚರಣೆ ಆರಂಭಿಸಲಾಗಿದೆ ಎಂದು ಜಿಲ್ಲಾ ಮ್ಯಾಜಿಸ್ವೇಟ್ ವಿಜಯ್ ಜೊಗಾಡೇ ಆಕಾಶವಾಣಿಗೆ ತಿಳಿಸಿದ್ದಾರೆ

ನಗರದ ಕೇಂದ್ರ ಭಾಗದಲ್ಲಿರುವ ಜನನಿಬಿಡ ಪ್ರದೇಶದಲ್ಲಿ ಬಾಂಬ್ ದಾಳಿ ನಡೆಸಲಾಗಿದ್ದು ಮೃತರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಸಿರಿಯಾದ ಉತ್ತರ ಭಾಗದಲ್ಲಿರುವ ರಖಾ ನಗರದಲ್ಲಿ ಕುರ್ದಿಶ್ ನೇತೃತ್ವದ ಸಿರಿಯನ್ ಡೆಮಾಕ್ರೆಟಿಕ್ ಸೇನಾಪಡೆಗಳ ನೆಲೆಗಳ ಮೇಲೆ ಬಾಂಬ್ ದಾಳಿ ನಡೆದ ಮರುದಿನ ಈ ಕಾರ್ ಬಾಂಬ್ ಸ್ಪೋಟ ನಡೆಸಲಾಗಿದೆ

ಭಾರತ ತನ್ನ ಮೊದಲ ಪಂದ್ಯವನ್ನು ಬುಧವಾರ ದಕ್ಷಿಣ ಆಫ್ರಿಕಾ ವಿರುದ್ದ ಆಡಲಿದೆ

ಅರ್ಜೆಂಟೀನಾದ ಲಿಯೋ ನಾರ್ಡೋ ಮೇಯರ್ ವಿರುದ್ದ ಜಯ ಗಳಿಸಿ ಕ್ವಾರ್ಟರ್ ಥೈನಲ್ಸ್ ಪ್ರವೇಶಿಸಿದರು ಮತ್ತೊಂದು ಪಂದ್ಯದಲ್ಲಿ ಸ್ವಿಡ್ಡರ್ಲೆಂಡ್ನ ವಾವರಿಂಕ ಗ್ರೀಸ್ನ ಸಿತ್ಸಿಪಾಸ್ ವಿರುದ್ದ ಜಯ ಗಳಿಸಿದರು ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಅಮೆರಿಕದ ಸ್ಲೋಯೇನ್ ಸ್ವೀಫನ್ಸ್ ಅವರು ಸ್ಪೇನ್ನ ಗಾರ್ಬಿನ್ ಮುಗುರುಜಾ ವಿರುದ್ದ ಗೆದ್ದರು

ಮುಕ್ತಾಯ